ನರೇಂದ್ರ ಮೋದಿ

ದೇಶದಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲು ಸರ್ಕಾರ ಪ್ರಯತ್ನಿಸುತ್ತಿದೆ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಪಾರದರ್ಶಕತೆ ತರಲಾಗಿದೆ

ದೇಶದಲ್ಲಿ ವಿತ್ತೀಯ ಕೊರತೆ ಪ್ರಮಾಣವನ್ನು ಕಡಿಮೆಗೊಳಸಲಾಗಿದೆ

ಸಂಪರ್ಕ ವ್ಯವಸ್ಥೆಯನ್ನು ಹೆಚ್ಚಿಸಲು ನೂರು ಹೊಸ ವಿಮಾನ ನಿಲ್ಲಾಣಗಳನ್ನು ಮತ್ತು ಹೆಲಿಪ್ಲಾಡ್ಗಳನ್ನು ನಿರ್ಮಿಸಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು ಆಹಾರ ಸಂಸ್ತರಣಾ ವಲಯದಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ವಿಶ್ವ ನಾಯಕನಾಗುವತ್ತ ಮುನ್ನಡೆಯುತ್ತಿದೆ

ಒಂದು ವಿಶ್ವ ಒಂದು ಸೂರ್ದ ಮತ್ತು ಒಂದು ಗ್ರಿಡ್ ಎಂಬುದು ನಮ್ನ ಮಂತ್ರವಾಗಿದೆ

ಮುಂದಿನ ದಶಕಗಳಲ್ಲಿ ಜಾಗತಿಕ ಪ್ರಗತಿಯಲ್ಲಿ ಭಾರತ ಪ್ರಮುಖ ಪಾತ್ರವಹಿಸುತ್ತದೆ ಎಂಬುದನ್ನು ವಿಶ್ವ ಅಂಗೀಕರಿಸಿದೆ ಎಂದರು ಸ್ನಾತಂತ್ರ್ನ ನಂತರ ಅತಿದೊಡ್ಡ ತೆರಿಗೆ ಸುಧಾರಣೆ ಜೆಎಸ್ಟಯನ್ನು ಚಾರಿಗೊಳಿಸಲಾಗಿದೆ ಮೂಲ ಸೌಕರ್ವಲಯವು ವೇಗಗತಿಯಲ್ಲಿ ಪ್ರಗತಿ ಹೊಂದುತ್ತಿದೆ ಇತ್ತೀಚೆಗೆ ಚಾಲನೆ ನೀಡಿದ ಆಯುಷ್ಕಾನ್ ಭಾರತ್ ಯೋಜನೆ ಎರಡು ಮತ್ತು ಮೂರನೆ ಹಂತದ ನಗರಗಳಲ್ಲಿ ವೈದ್ಯಕೀಯ ಮೂಲ ಸೌಕರ್ನ ಅಭಿವೃದ್ದಿಗೆ ಉತ್ತೇಜನ ನೀಡಲಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಹೂಡಿಕೆ ಅವಕಾಶ ಒದಗಿಸುವ ಎರಡು ದಿನಗಳ ಈ ಶ್ವಂಗ ಸಭೆಯಲ್ಲಿ ವಿಶ್ವದ ಪ್ರಮುಖ ಕೈಗಾರಿಕಾ ಸಂಸ್ನೆಗಳು ಪಾಲ್ಗೊಂಡಿವೆ ಜಪಾನ್ ಜೆಕ್ ರಿಪಬ್ಲಿಕ್ ಅರ್ಜೆಂಟೈನಾ ಮಾರಿಷಿಯಸ್ ನೇಪಾಳ್ ಭಾರತ ಸೇರಿದಂತೆ ಹಲವು ದೇಶಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ

ಅಲ್ಲಿನ ಉಪಪ್ರಧಾನಿ ಜೊಕಿರ್ಜೋಧ ಮೊಹಮದ್ ತೈರ್ ಅವರು ರಾಷ್ಪಪತಿಯನ್ನು ಬರಮಾಡಿಕೊಂಡರು

ನಾಳೆ ರಾಷ್ಟಪತಿ ಅವರಿಗೆ ಸಾಂಪ್ರದಾಯಿಕ ಸ್ವಾಗತ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಬಳಿಕ ಉಭಯ ರಾಷ್ಷಗಳ ನಡುವಿನ ಸಂಬಂಧ ವೃದ್ದಿ ಬಗ್ಗೆ ತಜಕಿಸ್ತಾನದ ನಾಯಕರೊಂದಿಗೆ ರಾಷ್ಷಪತಿ ಅವರು ಮಾತುಕತೆ ನಡೆಸಲಿದ್ದಾರೆ ರಾಮನಾಥ್ ಕೋವಿಂದ್ ಅವರು ಅಲ್ಲಿನ ರಾಷ್ಲಪತಿ ಯೆಮಮೋಲಿ ರಹೋನ್ ಸಂಸತಿನ ಸೀಕರ್ ಶುಕುರ್ಜಾನ್ ಝಹೋವ್ ಕೆಳಮನೆಯ ಸ್ವೀಕರ್ ಅವರನ್ನು ಭೇಟಿಯಾಗಲಿದ್ದಾರೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ತಿಳಿಸಿದೆ ತಜಕಿಸ್ತಾನದ ಪ್ರಧಾನಮಂತ್ರಿ ಕೋಹೈರ್ ರಸುಲ್ಜೋದ ಅವರನ್ನು ರಾಷ್ಷಪತಿ ಅವರು ಭೇಟಿಯಾಗಲಿದ್ದಾರೆ

ಮೂರು ದಿನಗಳ ಭೇಟಿಯ ವೇಳೆ ರಾಮ್ನಾಥ್ ಕೋವಿಂದ್ ಅವರು ತಜಕ್ ನ್ನಾಷನಲ್ ಯುನಿವರ್ಸಿಟಗೆ ಭೇಟಿ ನೀಡಿ ಮೂಲಭೂತವಾದದ ನಿಗ್ರಹ ಆಧುನಿಕ ಸಮಾಜದಲ್ಲಿನ ಸವಾಲುಗಳು ಕುರಿತು ಭಾಷಣ ಮಾಡಲಿದ್ದಾರೆ ದುಶಾಂಜೆಯಲ್ಲಿರುವ ಮಹಾತ್ಗಾಂಧಿ ಮತ್ತು ರವೀಂದ್ರನಾಥ್ ರಾಕೂರ್ರವರ ಸ್ನಾರಕಕ್ಕೂ ರಾಷ್ಲಪತಿ ಭೇಟಿ ನೀಡಿ ಗೌರವ ಸಲ್ಲಿಸಲಿದ್ದಾರೆ ಅಸ್ಸಾಂ ಹೊಲೀಸರು ಹಿಜ್ಲಲ್ ಮುಜಾಹಿದ್ಲೀನ್ ಭಯೋತ್ವಾದಕ ಸಂಘಟನೆಯ ಕಮರ್ ಉಜ್ ಜಮಾನನ್ನು ವಶಕ್ಕೆ ತೆಗೆದುಕೊಂಡಿದ್ಲಾರೆ ಕಳೆದ ತಿಂಗಳು ಉತ್ತರ ಪ್ರದೇಶದಲ್ಲಿ ಈತನನ್ನು ಬಂಧಿಸಲಾಗಿತ್ತು ನಿನ್ನೆ ರಾತ್ರಿ ಭಯೋತ್ಪಾದಕನನ್ನು ಹೊಜ್ಜೆಗೆ ಕರೆತರಲಾಗಿದ್ದು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ

ಭಾರತೀಯ ಪ್ರಾಂತ್ಲದ ಕಾಮನ್ವೆಲ್ತ್ ಸಂಸದೀಯ ಸಮಾವೇಶ ಗುವಾಪತಿಯಲ್ಲಿ ಇಂದು ಆರಂಭವಾಗಲಿದೆ ನಾಲ್ಲು ದಿನಗಳ ಸಮಾವೇಶದ ಕಾರ್ಯಕಾರಿ ಸಮಿತಿಯ ಸಭೆ ಇಂದು ರಾತ್ರಿ ನಡೆಯಲಿದ್ದು

ಈತಾನ್ಲ ರಾಜ್ಯಗಳ ವಿಧಾನಸಭೆಗಳ ಸ್ವೀಕರ್ ಮತ್ತು ಉಪ ಸ್ವೀಕರ್ಗಳು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಅರಲ್ಲಿ ಸಮುದ್ರದ ಲಕ್ಷಧ್ನೀಪದಲ್ಲಿ ನಿನ್ನೆ ಉಂಟಾದ ವಾಯುಭಾರ ಕುಸಿತ ತೀವ್ರತೆ ಪಡೆದು ಚಂಡಮಾರುತವಾಗಿ ಬದಲಾಗಿ ಒಮನ್ ಮತ್ತು ಯೆಮನ್ ಕಡೆಗೆ ಬೀಸುತ್ತಿದೆ ಚಂಡಮಾರುತ ನೇರವಾಗಿ ಕೇರಳಕ್ಕೆ ಬೀಸಿಲ್ಲವಾದರೂ ರಾಜ್ಯದ ಪಲವು ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ ಯಾವುದೇ ಅನಾಹುತವನ್ನು ಎದುರಿಸಲು ಸಿದ್ದತೆ ನಡೆಸಲು ರಾಜ್ಯ ಸರ್ಕಾರ ಅಗತ್ಯ ಕ್ರಮಕ್ಕೆಗೊಂಡಿದೆ

ಭಾರತದ ವಾಯುಪ್ರದೇಶದ ಸುರಕ್ಷತೆಗೆ ಬದ್ಧವಾಗಿರುವ ಐಎಎಫ್ ದೇಶದೊಳಗಡೆ ನಡೆದ ಪ್ರಾಕ್ಷತಿಕ ವಿಕೋಪದ ಸಂದರ್ಭದಲ್ಲಿಯೂ ಜನತೆಗೆ ಸಹಾಯ ಒದಗಿಸುವಲ್ಲಿಯೂ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ

ಸೇನಾ ಮುಖ್ಲಸ್ನ ಏರ್ಚಿಫ್ ಮಾರ್ಷಲ್ ಬಿ

ಧನೋವ ಅವರು ಪೆರೇಡ್ ವೀಕ್ಸಿಸಲಿದ್ದಾರೆ ಪೆರೇಡ್ನಲ್ಲಿ ಏರ್ ವಾರಿಯರ್ ಡ್ರಿಲ್ ತಂಡ ಸಾಹಸಮಯ ಪ್ರದರ್ಶನ ನೀಡಲಿದೆ ಯೋಧರು ಶಸ್ತಾಸ್ತಗಳ ಬಳಕೆಯ ಕೌಶಲ್ಲ ರೈಫಲ್ಗಳಲ್ಲಿ ಕಸರತ್ತುಗಳನ್ನು ಪ್ರದರ್ಶಿಸಲಿದ್ದಾರೆ ವಿಂಟೇಜ್ ವಿಮಾನಗಳು ಸೇರಿದಂತೆ ಭಾರತೀಯ ವಾಯುಪಡೆಯ ವಿವಿಧ ರೀತಿಯ ಯುದ್ದ ವಿಮಾನಗಳ ಪ್ರದರ್ಶನ ಏರ್ಪಡಿಸಲಾಗುತ್ತದೆ

ಎಲ್ಲಾ ಅಗತ್ತ ಸಿದ್ದತೆಗಳನ್ನು ಕ್ಲೆಗೊಳ್ಳಲಾಗಿದೆ

ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ನಿನ್ನೆ ತ್ರೀನಗರದಲ್ಲಿ ಭದ್ರತಾ ವ್ಯವಸ್ಥೆಯ ಪುನರ್ ಪರಿತೀಲನಾ ಸಭೆ ನಡೆಸಿದರು ಸಭೆಯಲ್ಲಿ ರಾಜ್ಯದಲ್ಲಿನ ಭದ್ರತಾ ವ್ನವಸ್ಥೆಯ ಕುರಿತು ಅಧಿಕಾರಿಗಳೊಂದಿಗೆ ಅವರು ಪರಾಮರ್ಶೆ ನಡೆಸಿದರು ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಉತ್ತರ ಭಾಗದ ಸೇನಾ ಕಮಾಂಡರ್ ಲೆಫ್ಲಿನೆಂಟ್ ಜನರಲ್ ರಣಬೀರ್ ಸಿಂಗ್ ಭಾಗವಹಿಸಿದ್ದರು ಉಳಿದಂತೆ ಸೇನೆ ಪೊಲೀಸ್ ಸಿಆರ್ಪಿಎಫ್ ಬಿಎಸ್ಎಫ್ ಹಾಗೂ ಇನ್ನಿತರ ಭದ್ರತಾ ಸಂಸ್ಗೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಲೊಂಡಿದ್ದರು

ಈ ಭಾಗದಲ್ಲಿ ಭಯೋತ್ವಾದಕರು ಅಡಗಿರುವ ತಂಕೆಯ ಮೇಲೆ ಕಾರ್ಯಾಚರಣೆ ನಡೆಸಲಾಗಿದೆ

ಕಳೆದ ಸಂಜೆಯಿಂದ ಅನಂತನಾಗ್ ಕುಲ್ಲಾಮ್ ಪುಲ್ವಾಮ ಮತ್ತು ಶೊಪಿಯನ್ ಜಿಲ್ಲೆಗಳಲ್ಲಿ ಮೊದ್ದೆಲ್ ಇಂಟರ್ನೆಟ್ ಸೇವೆ ಸ್ಲಗಿತಗೊಳಿಸಲಾಗಿದೆ

ಮಂಗಳವಾರ ಜಪಾನ್ ತಂಡವನ್ನು ಭಾರತ ಎದುರಿಸಲಿದ್ದು